ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯ ಅಂಗಳದಲ್ಲಿ ನಡೆದ ಪ್ರಧಾನ ಸಮಾರಂಭದಲ್ಲಿ ಸಶಸ್ತಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿ ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣವನ್ನು ನೆರವೇರಿಸಿದರು ನಂತರ ದೇಶವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನ ಮಂತ್ರಿ ಪ್ರಸ್ತುತ ದೇಶದೆಲ್ಲೆಡೆ ಈ ಬಾರಿ ಮುಂಗಾರು ಉತ್ತಮವಾಗಿದ್ದು ಕೆಲವೆಡೆ ಅತಿವೃಷ್ಟಿ ಮತ್ತು ಪ್ರವಾಹ ಪರಿಸ್ಥಿತಿ ತಲೆದೋರಿದೆ ಪ್ರವಾಹಕ್ಕೆ ಬಲಿಯಾದವರ ಕುಟುಂಬದವರ ನೋವಿನಲ್ಲಿ ನಾನು ಭಾಗಿಯಾಗಿದ್ದೇನೆ ಎಂದು ಪ್ರಧಾನಿ ಹೇಳಿದರು ಈ ಸಂದರ್ಭದಲ್ಲಿ ಅವರು ಅತಿ ದೊಡ್ಡ ಯೋಜನೆಯಾದ ಪ್ರಧಾನಮಂತ್ರಿ ಜನ್ ಆರೋಗ್ಯ ಅಭಿಯಾನ್ ಘೋಷಿಸಿದರು ದೀನ್ ದಯಾಳ್ ಉಪಾಧ್ಯಾಯ ಜನ್ಮದಿನದ ಅಂಗವಾಗಿ ಈ ಯೋಜನೆ ಆರಂಭಿಸಲಾಗುತ್ತಿದೆ ಎಂದು ಹೇಳಿದ ಪ್ರಧಾನಿ ಬಡಜನರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಖಾತ್ರಿಪಡಿಸುವ ಈ ಯೋಜನೆ ಜಗತ್ತಿನಲ್ಲೆ ಅತ್ಯಂತ ಬೃಹತ್ ಪ್ರಮಾಣದ್ದಾಗಿದ್ದು

ಭಾರತ ಕೇವಲ ತಂತ್ರಜ್ಞಾನದಲ್ಲಿ ಮಾತ್ರವಲ್ಲ ಅನ್ವೇಷಣೆಯಲ್ಲೂ ಉತ್ತಷ್ಟ ಸಾಧನೆ ಮಾಡಿದೆ

ವಿಶ್ವದಲ್ಲೆಡೆ ತ್ರಿವರ್ಣಧ್ವಜದ ರಂಗು ಜೆಲ್ಲಿ ಬಂದಿದ್ದಾರೆ ಆದಿವಾಸಿ ಮಕ್ಕಳು ಎವರೆಸ್ಟ್ ಶಿಖರದ ಮೇಲೆ ರಾಷ್ಟದ್ವಜವನ್ನು ಹಾರಿಸಿ ದೇಶಕ್ಕೆ ಹೆಮ್ಮೆ ಮೂಡಿಸಿದ್ದಾರೆ ಎಂದರು ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಅತ್ಯಾಚಾರಿಗಳಿಗೆ ಕಠಿಣ ಕಾನೂನು ಶಿಕ್ಷೆ ನೀಡುವ ನಿಯಮ ರೂಪಿಸಲಾಗಿದ್ದು ಈ ಮೂಲಕ ರಾಕ್ಷಸ ಪ್ರವೃತ್ತಿ ಇರುವ ಮನಸ್ಸಿನಲ್ಲಿ ಭಯ ಮೂಡಿಸಲಾಗಿದೆ ಎಂದರು ಇತ್ತೀಜೆಗೆ ನಡೆದ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಇತರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ಯಾನಮಾನ ನೀಡುವ ಹಾಗೂ ಎಸ್ಸಿಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಗೆ ಅನುಮೋದನೆ ನೀಡಿದ್ದು ಸಾಮಾಜಿಕ ನ್ಯಾಯದ ಅಧಿವೇಶನ ಎಂದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಎಂದು ಹೇಳಿದರು ತ್ರಿವಳಿ ತಲಾಖ್ ಪದ್ಧತಿಯನ್ನು ನಿಷೇಧಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆಯಾದರೂ ಕೆಲವರು ಈ ಅನಿಷ್ಠ ಪದ್ದತಿಯ ನಿರ್ಮೂಲನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದರು ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯದ ಹಿಂದೆ ಅನೇಕ ಮಹಾಪುರುಷರು ಮತ್ತು ಅಸಂಖ್ಯ ಅನಾಮಧೇಯ ದೇಶಭಕ್ತರ ತ್ಯಾಗ ಬಲಿದಾನವಿದೆ ಎನ್ನುವುದನ್ನು ಪ್ರತಿಯೊಬ್ಬ ಭಾರತೀಯನೂ ಸದಾಕಾಲ ನೆನಪಿನಲ್ಲಿಡಬೇಕು ಎಂದು ಹೇಳಿದರು

ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಎಲ್ಲ ಜವಾಬ್ದಾರಿಗಳನ್ನು ಜೊತೆಜೊತೆಯಾಗಿ ನಿರ್ವಹಿಸುತ್ತಿರುವುದರಿಂದ ಅಭಿವೃದ್ಧಿಯ ಗತಿ ಚುರುಕಾಗಿದೆ ಬದಲಾವಣೆಗಳು ಕಾಣುತ್ತಿವೆ ಎಂದರು ಹಳ್ಳಪಳ್ಳಿಯವರೆಗೆ ಡಿಜಿಟಲ್ ಕಾಂತಿಯ ಅಲೆಗಳು ತಲುಪುತ್ತಿವೆ

ಬಹುದಿನಗಳ ಕೂಗಾಗಿದ್ದ ಕನಿಷ್ಠ ದೆಂಬಲ ಬೆಲೆ ಕುರಿತು ತಮ್ಮ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಎಂದು ಹೇಳಿದರು ಜಿಎಸ್ಟಿಯಂತಹ ತೆರಿಗೆ ಸುಧಾರಣೆ ಕ್ರಮಗಳಿಂದ ಪ್ರಾಮಾಣಿಕತೆಯನ್ನು ರೂಢಿಸಲಾಗುತ್ತಿದೆ ಎಂದು ನರೇಂದ್ರ ಮೋದಿ ಸಮರ್ಥಿಸಿಕೊಂಡರು ಈಶಾನ್ಯ ರಾಜ್ಯಗಳಿಗೆ ದೆಹಲಿ ಬಹಳ ದೂರವಾಗಿದ್ದ ಕಾಲವಿತ್ತು ಆದರೀಗೆ ಈಶಾನ್ಯ ಜನರ ಹತ್ತಿರಕ್ಕೆ ಸರ್ಕಾರದ ಯೋಜನೆಗಳು ಲಭ್ಞವಾಗುತ್ತಿವೆ ಎಂದು ಮೋದಿ ಅಭಿಪ್ರಾಯಪಟ್ಟದ್ದಾರೆ ಮಾಜಿ ಪ್ರಧಾನಿ ವಾಜಪೇಯಿ ಅವರು ಹಾಕೊಟ್ಟ ತಳಹದಿಯಂತೆ ಜಮ್ಮ ಕಾಶ್ನೀರದ ಅಭಿವೃದ್ದಿಗೆ ತಮ್ಮ ಸರ್ಕಾರ ಬದ್ದ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ ಸ್ವಾತಂತ್ರ್ವ ದಿನೋತ್ಸವವನ್ನು ದೇತಾದ್ದಂತ ಮಾತ್ರವಲ್ಲದೆ ವಿದೇತಗಳಲ್ಲೂ ಆಚರಿಸಲಾಗುತ್ತದೆ ಜಮ್ಗು ಕಾಶ್ಮೀರ ಹರಿಯಾಣ ಮತ್ತು ಪಂಜಾಬ್ ಮಧ್ಯಪ್ರದೇಶ ಬಿಹಾರ ಜಾರ್ಖಂಡ್ ಛಕ್ತೀಸ್ಗಢ ಮಹಾರಾಷ್ಟ ಗೋವಾ ತಮಿಳುನಾಡು ತೆಲಂಗಾಣ ಸಿಕ್ಕಿಂ ಅರುಣಾಚಲಪ್ರದೇಶ ನಾಗಾಲ್ಡಾಂಡ್ ಮಿಜೋರಾಂ ಮತ್ತು ಪೋರ್ಟ್ ಭ್ಲೇರ್ನಲ್ಲಿ ಸ್ವಾತಂತ್ರ್ತದಿನವನ್ನು ದೇಶಭಕ್ತಿಯೊಂದಿಗೆ ಸಂಭ್ರಮದಿಂದ ಆಚರಿಸಲಾಯಿತು ಉತ್ತರ ಪ್ರದೇಶದಲ್ಲಿ ನಡೆದ ಸ್ನಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಮಂತ್ರಿಯವರ ನವ ಭಾರತ ಕಾರ್ಯಕ್ರಮಕ್ಕೆ ಜನತೆ ಕ್ಚೆಜೋಡಿಸಬೇಕೆಂದು ಮನವಿ ಮಾಡಿದರು ಹಿಮಾಚಲ ಪ್ರದೇಶದ ಕಂಗ್ರಾ ಜಿಲ್ಲೆಯ ಇಂಡೋರಾದಲ್ಲಿ ರಾಜ್ಯ ಸರ್ಕಾರದ ಪ್ರಮುಖ ಕಾರ್ಯಕ್ರಮ ನಡೆಯಿತು ಮುಖ್ಯಮಂತ್ರಿ ಜ್ನೆರಾಂ ಠಾಕೂರ್ ಧ್ವಜಾರೋಹಣ ನೆರವೇರಿಸಿದರು ಅಸ್ಲಾಂನಲ್ಲಿ ಗೋರೇಶ್ವರ್ ಕ್ಲಬ್ ವತಿಯಿಂದ ಸ್ವಾತಂತ್ರ್ಯ ದಿನದ ಅಂಗವಾಗಿ ಮೂರುವರೆ ಕಿಲೋಮೀಟರ್ ಉದ್ದದ ತ್ರಿವರ್ಣ ದ್ದಜವನ್ನು ಮೆರವಣಿಗೆ ಮಾಡಲಾಯಿತು ಗುವಹಾತಿಯ ಬಾನಾಪಾರಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿದರು ಓಡಿತಾದಲ್ಲಿ ಸ್ವಾತಂತ್ರ್ವ ದಿನದ ಅಂಗವಾಗಿ ವಿವಿಧ ಜಿಲ್ಲೆಗಳಲ್ಲಿ ಸಚಿವರು ರಾಷ್ಪದ್ದಜವನ್ನು ಹಾರಿಸಿದರು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಹೆಸರಿನ ವಿಶೇಷ ಚಲನಚಿತ್ರೋತ್ಲವ ಮುಂಬೈನಲ್ಲಿಂದು ಆರಂಭಗೊಂಡಿತು

ಆದರೂ ಭಾರತದ ಆರ್ಥಿಕ ಅಡಿಪಾಯ ಸದೃಢವಾಗಿದ್ದು ಪರಿಸ್ತಿತಿಯನ್ನು ನಿಭಾಯಿಸಲು ಕರೆನ್ಸಿ ಮಾರುಕಟ್ಟೆಯಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ಮೇಲೆ ಸರ್ಕಾರ ನಿಗಾ ಇಟ್ಟದೆ ಎಂದು ಅವರು ಹೇಳಿದ್ದಾರೆ ಜಮ್ನು ಕಾಶ್ನೀರದ ರಜೊರಿ ಜಿಲ್ಲೆಯ ನೌಶೆರಾ ಸೆಕ್ಷರ್ನ ಗಡಿ ನಿಯಂತ್ರಣಾ ರೇಖೆಯಲ್ಲಿ ಒಳನುಸುಳುವಿಕೆ ಯತ್ನವನ್ನು ಸೇನೆ ವಿಫಲಗೊಳಿಸಿದೆ ಇಂದು ಬೆಳಿಗ್ಗೆ ಐದು ಗಂಟೆ ಸುಮಾರಿಗೆ ಗಡಿ ನಿಯಂತ್ರಣಾ ರೇಬೆಯಲ್ಲಿ ಚಲನ ವಲನವನ್ನು ಗಮನಿಸಿದ ಸೇನಾ ಪಡೆಗಳು ತಕ್ಷಣ ಎಚ್ಚರವಹಿಸಿದ್ದಾರೆ ಎಂದು ಸೇನಾ ವಕ್ತಾರರು ಆಕಾಶವಾಣಿಗೆ ತಿಳಿಸಿದ್ದಾರೆ ಭದ್ರತಾ ಪಡೆಗಳು ಕಾರ್ಯಾಚರಣೆ ಆರಂಭಿಸುತ್ತಲೇ ಶಸ್ತ ಸಜ್ಜಿತ ಒಳನುಸುಳು ಕೋರರು ಗುಂಡು ಹಾರಿಸಿದ್ದು ಇದಕ್ಕೆ ಪ್ರತಿಯಾಗಿ ಭದ್ರತಾಪಡೆಗಳು ಗುಂಡು ಹಾರಿಸಿವೆ ಗುಂಡಿನ ಚಕಮಕಿಯಲ್ಲಿ ಓರ್ವ ಯೋಧ ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಗುಂಡಿನ ಚಕಮಕಿ ಒಂದು ತಾಸು ನಡೆದಿದ್ದು ಭದ್ರತಾಪಡೆಗಳು ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಘೋಷಿಸಿದಂತೆ

ಗಗನಯಾತ್ರಿಗಳನ್ನು ಅಂತರಿಕ್ಷಕ್ಕೆ ಕಳುಹಿಸುವ ತಂತ್ರಜ್ಞಾನ ಸಿದ್ಧವಾಗಿದೆ ಎಂದು ಡಾ

ಸಿವನ್ ಹೇಳಿದ್ದಾರೆ

ಗಡುವಿನೊಳಗೆ ಯೋಜನೆ ಆರಂಭಿಸಲು ಮೂಲಸೌಕರ್ಯ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ

ಕೇರಳದಲ್ಲಿ ಧಾರಕಾರ ಮಳೆ ಮುಂದುವರೆದಿದೆ

ಎಲ್ಲಾ ನದಿಗಳು ಉಕ್ಕಿಹರಿಯುತ್ತಿವೆ ಭಾರೀ ಮಳೆಯಿಂದಾಗಿ ರೈಲು ರಸ್ತೆ ಹಾಗೂ ವಿಮಾನ ಸಂಚಾರಕ್ಕೆ ಅಡ್ಡಿಯಾಗಿದೆ ಕೊಚ್ಚಿ ವಿಮಾನ ನಿಲ್ದಾಣಕ್ಕೆ ನೀರಿನ ಹರಿವು ಮುಂದುವರದಿರುವ ಹಿನ್ನೆಲೆಯಲ್ಲಿ ಶನಿವಾರದವರೆಗೆ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ ಈ ತಿಂಗಳ ಹಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದ ಅನೇಕ ವಿಮಾನಗಳನ್ನು ಬೇರೆ ವಿಮಾನ ನಿಲ್ಲಾಣಗಳಿಗೆ ಬದಲಾಯಿಸಲಾಗಿದೆ ಎಂದು ಕೊಚ್ಚಿ ವಿಮಾನ ನಿಲ್ದಾಣ ವಕ್ತಾರರು ತಿಳಿಸಿದ್ದಾರೆ

ಮಳೆ ಅವಘಡಕ್ಕೆ ಇಂದು ಆರು ಜನ ಬಲಿಯಾಗಿದ್ದು ಏಳು ಜನರು ಕಣ್ನರೆಯಾಗಿದ್ದಾರೆ ರಕ್ಷಣಾ ಮತ್ತು ಪರಿಹಾರ ಕಾರ್ಯ ಭರದಿಂದ ಸಾಗಿದೆ

ಪಂಪಾನದಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಅಯ್ಯಪ್ಪ ಭಕ್ತರು ಶಬರಿಮಲೆಗೆ ಭೇಟ ನೀಡದಂತೆ ಸೂಚಿಸಲಾಗಿದೆ ಈ ಮಧ್ಯೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಕೇಂದ್ರದಿಂದ ಹೆಚ್ಚಿನ ನೆರವು ಕೋರಲು ನಿರ್ಧರಿಸಲಾಗಿದೆ ಜಿಲ್ಲಾಧಿಕಾರಿಗಳಿಗೆ ನೆರವು ನೀಡಲು ವಿಶೇಷ ಅಧಿಕಾರಿಯನ್ನು ನೇಮಿಸಲು ಸಹ ಸಭೆಯಲ್ಲಿ ನಿರ್ಧರಿಸಲಾಯಿತು ಕೇರಳದಲ್ಲಿ ತನಿವಾರದವರೆಗೆ ಭಾರೀ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ಒಡಿತಾದಲ್ಲಿ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಲಸ್ತವಾಗಿದೆ

ಜಿಲ್ಲಾಧಿಕಾರಿಗಳು ಕಟ್ಟೆಚ್ಚರ ವಹಿಸುವಂತೆ ಸರ್ಕಾರ ಸೂಚನೆ ನೀಡಿದೆ ಪ್ರವಾಹ ಉಂಟಾಗಬಹುದಾದ ಸಾಧ್ಯತೆಗಳಿದ್ದು ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಪೂರ್ವ ರೈಲ್ವೆ ತನ್ನ ಸಿಬ್ಬಂದಿಗೆ ಸೂಚಿಸಿದೆ